ಪದಿನೈದು ಲಕ್ಷ ಕಟ್ಟಡ ಕಾರ್ಮಿಕರ ಖಾತೆಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಜಮೆ ಮಾಡಲು ಕಾರ್ಮಿಕ ಇಲಾಖೆಗೆ ಮುಖ್ಖಮಂತ್ರಿ ಸೂಚನೆ

ಕರ್ನಾಟಕ ಕೇರಳ ಗಡಿಬಂದ್ ವಿವಾದ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ಸುಪ್ರೀಂಕೋರ್ಟ್ ಸೂಚನೆ

ಇಂದು ನಾಲ್ಲು ಪ್ರಕರಣಗಳು ಹೊಸದಾಗಿ ವರದಿಯಾಗಿದ್ದು

ಇದುವರೆಗೆ ಸೋಂಕಿನ ಶ್ರಕರಣಗಳು ಇರದಿದ್ದ ಬೆಳಗಾವಿ ಜಿಲ್ಲೆಯಲ್ಲಿ ಒಂದೇ ಬಾರಿಗೆ ಮೂರು ಶ್ರಕರಣಗಳು ವರದಿಯಾಗಿರುವುದು ಆತಂಕದ ಬೆಳವಣಿಗೆಯಾಗಿದೆ ಈ ಸೋಂಕಿತರು ದೆಪಲಿಯ ನಿಜಾಮದ್ಗೀನ್ ಪ್ರಾರ್ಥನಾ ಸಭೆಗೆ ಪಾಜರಾಗಿದ್ದರು ಎಂದು ಜಿಲ್ಡಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಲರ್ ಹೇಳದ್ದಾರೆ ಧಾರವಾಡದಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಜಲ್ಲೆಯಲ್ಲಿ ಕಟ್ಟೆಚ್ಲರ ವಹಿಸಲಾಗಿದೆ ಎಂದರು ಈ ಕುರಿತು ನಮ್ನ ಬೆಳಗಾವಿ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಈಶ್ವರಪ್ಪ ಹೇಳಿದ್ದಾರೆ

ಬಳ್ಳಾರಿ ಜಿಲ್ಲೆಯಲ್ಲಿ ಜ್ವರ ಕೆಮ್ನು ನೆಗಡಿಯಿಂದ ಬಳಲುವವರ ತಪಾಸಣೆಗಾಗಿ ವಿಮ್ಮ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಫೀವರ್ ಕ್ಷಿನಿಕ್ ಆರಂಭಿಸಲಾಗಿದೆ ಬೇರೆ ಊರುಗಳಿಂದ ಬಂದಿದ್ದರೆ ಸೋಂಕಿತರ ಸಂಪರ್ಕ ಹೊಂದಿದ್ದರೆ ಅಂತವರಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಕ್ವಾರಂಟೈನ್ ಮಾಡಲಾಗುವುದು ಎಂದು ವಿಮ್ನ್ ಆಸ್ಪತ್ರೆ ನಿರ್ದೇಶಕ ಡಾ

ಗದಗ ಜಿಲ್ಲೆಯಲ್ಲಿ ಸೋಂಕು ತಡೆಗಟ್ಟಲು ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಕ ಅಂತರ ಕಾಪಾಡಿಕೊಳ್ಳದೇಕು ಎಂದು ಜಿಲ್ಲಾ ನ್ನಾಯಾಧೀಶ ಜಿ

ಕಲಬುರಗಿ ಜಲ್ಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ದನಗಳು ನಾಯಿ ಪಂದಿ ಹಾಗೂ ಪಕ್ಷಿಗಳಿಗೆ ನೀರು ಮತ್ತು ಆಹಾರಕ್ಕೆ ತೊಂದರೆಯಾಗದಂತೆ ಜನರು ಮಾನವೀಯತೆ ಮೆರೆದು ಸಮಸ್ನೆ ಪರಿಪರಿಸಲು ಗಮನ ಪರಿಸಬೇಕೆಂದು ರಾಜ್ಯ ಪ್ರಾಣಿ ಕಲ್ಲಾಣ ಮಂಡಳ ಸದಸ್ನ ಹುಣಚಿರಾಯ ಎಸ್

ಹಾಸನ ಜಲ್ಲೆಯಲ್ಲಿ ಬಡವರು ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗದಂತೆ ಪ್ರತಿಷಳ್ಳಗಳಗೂ ಪಡಿತರ ಪದಾರ್ಥಗಳನ್ನು ಮನೆದಾಗಿಲಿಗೆ ತಲುಪಿಸಬೇಕೆಂದು ಶಾಸಕ ಸಿ

ಪರಿಸ್ತಿತಿಯ ಲಾಭ ಪಡೆದುಕೊಂಡು ದಿನಬಳಕೆ ವಸ್ತುಗಳನ್ನು ವರ್ತಕರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಾರದು ಎಂದು ಸಂಸದ ಪ್ರಜ್ಞಲ್ ರೇವಣ್ಣ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮಾತನಾಡಿ ಓಟಿಪಿ ಇಲ್ಲದೆಯೂ ಪಡಿತರ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲಾಗುವುದು

ತುಮಕೂರು ಜಿಲ್ಲೆಯಲ್ಲಿ ರೈತರು ಮತ್ತು ವರ್ತಕರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ವಾಧಿಕಾರಿ ಡಾ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ

ಯಡಿಯೂರಪ್ಪ ಹೇಳಿದ್ದಾರೆ ಕೊರೊನಾ ಸೋಂಕು ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳ ಕುರಿತು ಉನ್ನತ ಮಟ್ಟದ ಸಭೆಯ ನಂತರ ಅವರು ಸುಧ್ಧಿಗಾರರಿಗೆ ಈ ಮಾಹಿತಿ ನೀಡಿದರು ಕಾರ್ಮಿಕರಿಗೆ ಈಗಾಗಲೇ ಒಂದು ಸಾವಿರ ರೂಪಾಯಿ ಜಮಾ ಮಾಡಲಾಗಿದೆ

ಈಗಾಗಲೇ ಒಂದು ಲಕ್ಷ ಪಿಪಿಇ ಕಿಟ್ಗಳ ಪೂರೈಕೆಗೆ ಆದೇಶ ಮಾಡಲಾಗಿದ್ಲು

ರಾಜ್ಯದಲ್ಲಿ ಕೊರೊನಾ ಸೋಂಕು ಪರಡದಂತೆ ಎಚ್ಗರ ವಹಿಸಬೇಕಾಗಿದೆ

ದೆಹಲಿಯ ಧಾರ್ಮಿಕ ಸಭೆಗೆ ಹೋಗಿದ್ದವರ ಬಗ್ಗೆ ಮಾಹಿತಿ ನೀಡಲಾಗುವುದು ಅವರಿಗೆ ತಪಾಸಣೆಗೆ ಒಳಗಾಗಿ ಅಗತ್ಯವಿದ್ದರೆ ಕ್ವಾರಂಟ್ಟಿನ್ ನಿಯಮ ಪಾಲಿಸುವಂತೆ ಮನವೊಲಿಸಲಾಗುವುದು ಮನೆಗಳಲ್ಲೇ ನಮಾಜ್ ಮಾಡಬೇಕು ಲಾಕ್ಡೌನ್ ವೇಳೆ ಹೊರಗೆ ಬರಬಾರದು ಆರೋಗ್ಯ ಕಾರ್ಯಕರ್ತರೊಂದಿಗೆ ಸಹಕರಿಸಬೇಕೆಂದು ಸೂಚಿಸಿರುವುದಾಗಿ ಈ ಶಾಸಕರು ತಿಳಿಸಿದ್ದಾಗಿ ಯಡಿಯೂರಪ್ಪ ಹೇಳಿದರು

ಇದಕ್ಕೆ ಯಾವುದೇ ಕಾಲಮಿತಿಯ ಗಡುವು ಹಾಕಿಲ್ಲ

ಹೊಸ ಪಡಿತರ ಚೀಟಗೆ ಅರ್ಜಿಗಳನ್ನು ಪರಿತೀಲಿಸಿ ಆದಷ್ಟು ಶೀಘ್ರ ತ್ರಮಕೈಗೊಳ್ಳಲಾಗುವುದು

ರಾಜ್ಯದ ಎಲ್ಲಾ ಎಪಿಎಂಸಿಗಳನ್ನು ತೆರೆಯಲಾಗಿದೆ ಕೇರಳ ಗಡಿಯನ್ನು ಹೊರತುಪಡಿಸಿದರೆ ಉಳಿದಂತೆ ಎಲ್ಲಾ ಅಂತರ ಜಿಲ್ಲಾ ಗಡಿಗಳನ್ನು ಮುಕ್ತವಾಗಿಡಲಾಗಿದೆ ಕೃಷಿ ಉತ್ತನ್ನಗಳ ಮಾರಾಟ ಮತ್ತು ಸಾಗಾಟಕ್ಕೆ ಅಡ್ಡಿಪಡಡಿಸದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಹೇಳದರು ರಾಜ್ಯಾದ್ಯಂತ ಎಲ್ಲಾ ಹಾಪ್ಕಾಮ್ಸ್ ಮಳಿಗೆಗಳು ಕೆಲಸ ನಿರ್ವಹಿಸುತ್ತಿವೆ ದಿನಸಿ ಮತ್ತು ತರಕಾರಿ ಅಂಗಡಿಗಳಿಗೂ ಯಾವುದೇ ನಿರ್ಬಂಧವಿಲ್ಲ ಆದರೆ ಖರೀದಿ ಮಾಡುವಾಗ ಜನರೇ ಸ್ವಯಂ ನಿರ್ಬಂಧ ಪಾಕಿಕೊಂಡು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಷರತ್ತು ಬಿಟ್ಟರೆ ಬೇರೆ ಯಾವ ನಿರ್ಬಂಧ

ಕೊರೊನಾ ಸೋಂಕು ತಡೆಗೆ ಆಯುಷ್ ಇಲಾಖೆ ವತಿಯಿಂದ ಹೋಂ ಕ್ವಾರಂಟ್ಟೆನ್ ದಳ ರಚನೆ ಮಾಡಲಾಗಿದೆ ಎಂದು ಇಲಾಖೆ ಆಯುಕ್ತೆ ಮೀನಾಕ್ಷಿ ನೇಹಿ ತಿಳಿಸಿದ್ದಾರೆ

ಸೋಂಕು ತಗುಲಿದವರನ್ನು ಪತ್ತೆಪಟ್ಟ ಮನೆ ಇಲ್ಲವೆ ಆಸ್ಪತ್ತೆಗಳಲ್ಲಿ ಕ್ವಾರಂಟೈನ್ ಮಾಡುವ ಕೆಲಸ ಮಾಡಲಿದೆ ಎಂದು ಮಾಹಿತಿ ನೀಡಿದ್ದಾರೆ

ಲಾಕ್ಡೌನ್ ಏನ್ನೆಲೆಯಲ್ಲಿ ಜನಸಮಾನ್ನರ ಸಂಕಪ್ಪಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಪಣಕಾಸು ಸಚಿವರು ಫೋಷಣೆ ಮಾಡಿದ ಕೊರೊನಾ ಪರಿಹಾರ ಪ್ರಾಕೇಜ್ ಯೋಜನೆಯಡಿ ಈ ಹಣವನ್ನು ಜಮೆ ಮಾಡಲಾಗುತ್ತಿದೆ